ಉಪಚುನಾವಣೆ ನಡೆಯಲು ಕಾರಣರಾದವರಿಗೆ ಮತದಾರರು ತಕ್ಕ ಪಾಠ ಕಲಿಸಬೇಕು ಜೆಡಿಎಸ್ ಮುಖಂಡ ಕುಮಾರಸ್ನಾಮಿ ಮನವಿ

ಎಸ್ ಯಡಿಯೂರಪ್ಪ ಸ್ಪಪ್ಪಡಿಸಿದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ ಮೂರೂವರೆ ವರ್ಷ ಸ್ವಂತ ಬಲದಿಂದಲೇ ಅಧಿಕಾರ ನಡೆಸಿ ಉತ್ತಮ ಆಡಳಿತ ನೀಡಲಾಗುವುದು ಎಂದರು

ಬಳಿಕ ಬಳ್ಳಾರಿ ಜಿಲ್ಲೆ ವಿಜಯನಗರದಲ್ಲಿ ಅಭ್ವರ್ಥಿ ಆನಂದ್ ಸಿಂಗ್ ಪರ ಚುನಾವಣಾ ಪ್ರಚಾರ ಭಾಷಣ ಮಾಡಿದ ಅವರು ಪಕ್ಷದಿಂದ ಸ್ವರ್ಧಿಸುತ್ತಿರುವ ಎಲ್ಲಾ ತಾಸಕರು ಜಯಗಳಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ಉಪ ಚುನಾವಣೆಯಲ್ಲಿ ಎಂಟು ಸ್ಥಾನ ಗೆಲ್ಲುವುದು ಬಿಜೆಪಿಗೆ ಅನಿವಾರ್ಯವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳದ್ದಾರೆ ಹುಬ್ಬಳ್ಳಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಹಾಗಾಗದಿದ್ದರೆ ಮುಖ್ಜಮಂತ್ರಿ ಯಡಿಯೂರಪ್ಪ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತದೆ

ಹೀಗಾಗಿ ಯಡಿಯೂರಪ್ಪ ಗೊಂದಲಕ್ಷೀಡಾಗಿದ್ದಾರೆ ಎಂದರು ಒಂದು ವೇಳೆ ಬಿಜೆಪಿ ಎಂಟು ಸ್ಥಾನ ಗೆಲ್ಲದಿದ್ದರೆ ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ ಬೆಂಬಲ ನೀಡುವುದಿಲ್ಲ ಉಪ ಚುನಾವಣೆ ಬಳಿಕ ಬಿಜೆಪಿ ವಿಶ್ವಾಸ ಮತ ಯಾಚಿಸುವ ಪ್ರಕ್ಷೆಯೇ ಇಲ್ಲ ಮಧ್ಯಂತರ ಚುನಾವಣೆ ನಡೆಯುವುದು ಖಟಿತ ಆಗ ಕಾಂಗ್ರೆಸ್ ಅಧಿಕಾರಕ್ಷೆ ಬರುವುದು ನಿಶ್ಚಿತ ಎಂದು ಸಿದ್ದರಾಮಯ್ಯ ಹೇಳಿದರು

ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸಲು ಕಾಂಗ್ರೆಸ್ ನಾಯಕರೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಪ್ರಚಾರಕ್ಕೆ ಹೋಗುತ್ತಿಲ್ಲ ಆ ಪಕ್ಷದಲ್ಲಿಯೇ ಆಂತರಿಕ ಭಿನ್ನಾಭಿಪ್ರಾಯಗಳು ತಲೆದೋರಿವೆ ಎಂದು ಹೇಳಿದರು

ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣ ಮಾಡುತ್ತಿದ್ದು ಅವರಿಗೆ ಅಭಿವೃದ್ಧಿ ಸ್ಥಿರ ಸರ್ಕಾರ ಬೇಕಿಲ್ಲ ಉಪ ಚುನಾವಣೆ ಫಲಿತಾಂಶ ಹೊರಬಿದ್ದ ಬಳಿಕ ಅಧಿಕಾರಕ್ಷಾಗಿ ಕಾಯುತ್ತಿರುವ ಕುಮಾರಸ್ವಾಮಿಯವರಿಗೆ ಭ್ರಮ ನಿರಸನವಾಗಲಿದೆ ಉಪ ಚುನಾವಣೆ ಫಲಿತಾಂಶ ಬಳಕ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಕಣ್ಣರೆಯಾಗಲಿದೆ ಎಂದರು ಉಪ ಚುನಾವಣೆಯಲ್ಲಿ ಮಾತನಾಡಲು ವಿಷಯಗಳಲ್ಲದ ಕಾರಣ ಭಾರತೀಯ ಜನತಾ ಪಾರ್ಟ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡು ಅನಗತ್ಯ ಟೀಕೆ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಡಾ

ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಏಕಾಂಗಿಯಾಗಿದ್ದಾರೆ ಇತರ ನಾಯಕರು ಪ್ರಚಾರದಲ್ಲಿ ಪಾಲ್ಗೊಳ್ಳೂತ್ತಿಲ್ಲ ಎನ್ನುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ಚುನಾವಣೆ ಎದುರಿಸುತ್ತಿದ್ದೇವೆ ಹೆಚ್ಚಿನ ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಸಲಿದ್ದಾರೆ ಎಂದರು

ಬಳ್ಳಾರಿ ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಚೆಡಿಎಸ್ ಅಭ್ಯರ್ಥಿ ಪರ ಹೊಸಪೇಟೆ ತಾಲ್ಲೂಕಿನ ಕಮಲಾಪುರ ಮತ್ತು ಪಾಪಿ ನಾಯಕನ ಹಳ್ಳಿಯಲ್ಲಿ ಬಹಿರಂಗ ಪ್ರಚಾರ ಮಾಡಿ ಮಾತನಾಡಿದ ಅವರು ಬಿಜೆಪಿಯಿಂದ ಎರಡು ಬಾರಿ ಆಯ್ಕೆಯಾದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಅಗತ್ತ ಆನಂದುಿಂಗ್ ಅವರಿಗೇನಿತ್ತು ಎಂದು ಪ್ರಷ್ನಿಸಿದ ಅವರು ಗೆದ್ದ ಬಳಿಕ ಮತ್ತೆ ರಾಜೀನಾಮೆ ಸಲ್ಲಿಸಿ ಬಿಜೆಪಿಗೆ ಸೇರಿ ಉಪ ಚುನಾವಣೆ ನಡೆಯುವಂತೆ ಮಾಡಿದ್ದಾರೆ ಎಂದರು ಸಿಎಂ ಯಡಿಯೂರಪ್ಪ ಅನರ್ಹ ಶಾಸಕರನ್ನು ಗೆಲ್ಲಿಸಬೇಕೆಂಬ ದುರುದ್ದೇತದಿಂದ ಎಲ್ಲ ಬಗೆಯ ತಂತ್ರಗಳನ್ನು ಬಳಸಲು ಮುಂದಾಗಿದ್ದಾರೆ ಜನಪರ ಕಾಳಜಿವಹಿಸದೆ ಅನರ್ಹ ಶಾಸಕರ ಪರ ನಿಂತಿದ್ದಾರೆ ಎಂದು ಆರೋಪಿಸಿದರು ಕಳೆದ ಮೂರು ತಿಂಗಳನ ಅಧಿಕಾರದಲ್ಲಿ ಬಿಜೆಪಿ ಸರಕಾರ ವರ್ಗಾವಣೆ ದಂಧೆಯಲ್ಲಿ ನಿರತವಾಗಿದೆ ಆಡಳಿತ ಯಂತ್ರ ಸ್ವಗಿತಗೊಂಡಿದೆ ಭಾರತೀಯ ಜನತಾ ಪಾರ್ಟಗೆ ಈ ಚುನಾವಣೆಯಲ್ಲಿ ಮತ ಕೇಳುವ ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು

ಜಂಟಿ ಸಭೆ ಉದ್ದೇಶಿಸಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ಭಾಷಣ ಮಾಡಲಿದ್ದಾರೆ

ವೆಂಕಯ್ಯ ನಾಯ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಹಾಗೂ ಸಂಸದರು ಭಾಗವಹಿಸಲಿದ್ದಾರೆ ಕೆಪಿಸಿಸಿ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗ ಸಂವಿಧಾನ ಮತ್ತು ಪ್ರಸ್ತುತ ರಾಜಕೀಯ ಎನ್ನುವ ವಿಷಯ ಕುರಿತ ವಿಚಾರ ಸಂಕಿರಣ ಹಮ್ಮಿಕೊಂಡಿದೆ ಹಿರಿಯ ನ್ನಾಯವಾದಿ ಪ್ರೊ ರವಿವರ್ಮಕುಮಾರ ವಿಚಾರ ಮಂಡಿಸಲಿದ್ದಾರೆ ಧಾರವಾಡ ಹೈಕೋರ್ಟ ಮತ್ತು ಜಿಲ್ಲಾ ನ್ನಾಯಾಲಯದಲ್ಲಿ ವಕೀಲರ ಸಂಘದಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಉಪನ್ನಾಸ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಸಿಕೊಳ್ಳಲಾಗಿದೆ

ಸೋಮಣ್ಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫಟನೆ ಕುರಿತು ಈಗಾಗಲೇ ಪಾಲಿಕೆ ತನಿಖೆ ನಡೆಸುತ್ತಿದ್ದು ತಪ್ಪಿತಸ್ತರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದರು

ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿಕೊಂಡಿರುವವರ ಮೇಲೆ ಕೌಣ ಕ್ರಮ ಜರುಗಿಸಲಾಗುವುದು ಎಂದು ಸೋಮಣ್ಣ ಹೇಳಿದರು

ಸರಕಾರ ಅನುದಾನದಲ್ಲಿ ಸರಕಾರ ಜಾರಿಗೊಳಿಸಿದ ಹಲವಾರು ಕಲ್ಪಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಎಂದರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅತಿವೃಷ್ಠಿ ಮತ್ತು ನೆರೆಯಿಂದ ಆರ್ಥಿಕ ಸಂಕಪ್ಪಕ್ಕೊಳಗಾಗಿರುವ ಅಲ್ಲಸಂಖ್ಯಾತರ ಸಾಲ ಮನ್ನಾ ಮಾಡಲು ನಿಗಮ ಶೀಘ್ರದಲ್ಲಿಯೇ ಸರಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಿದೆ ಎಂದು ಪಠಾಣ ತಿಳಿಸಿದರು

ದಾವಣಗೆರೆ ತಾಲ್ಲೂಕಿನ ತುರ್ಚಫಟ್ಟ ಗ್ರಾಮದಲ್ಲಿ ಕೃಷಿ ಇಲಾಖೆ ಮತ್ತು ಶಿವರಾತ್ರೀಶ್ವರ ಎಸ್ ಜಿ ಎಸ್ ವ್ಯೆ ಬೀಜ ಗ್ರಾಮಗಳ ಸಮಿತಿ ಹಮ್ನಿಕೊಂಡಿದ್ದ ತೊಗರಿದೇಳೆ ಕ್ಷೇತ್ರೋತ್ಲವ ಉದ್ರಾಟಿಸಿ ಮಾತನಾಡಿದ ಅವರು ರೈತರು ಉತ್ತಮ ಬೆಳೆ ಜೊತೆಗೆ ಭೂಮಿಯ ಫಲವತ್ತತೆ ಬಗ್ಗೆಯೂ ಕಾಳಜಿ ವಹಿಸಿ ಬೆಳೆಗಳನ್ನು ಬೆಳೆಯುವಂತಾಗಬೇಕು ಈ ಭಾಗದ ಕೃಷಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಕ್ಷೇತ್ರೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು

ರಾಜಕುಮಾರ ಖತ್ರಿ ಹೇಳಿದ್ದಾರೆ ಗದಗನಲ್ಲಿ ನಿನ್ನೆ ಜರುಗಿದ ಜಿಲ್ಲೆಯ ಅಭಿವೃದ್ದಿ ಕುರಿತ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಗೋವಾ ಹಾಗೂ ವಿಶ್ವಪ್ರಸಿದ್ದ ಹಂಪಿ ನಡುವಿನ ಸಂಪರ್ಕ ಜಿಲ್ಲೆ ಗದಗನಲ್ಲಿ ಲಕ್ಕುಂಡಿಯಂತಹ ಅನೇಕ ಐತಿಹಾಸಿಕ ಪ್ರವಾಸಿ ತಾಣಗಳಿದ್ದು ಜಿಲ್ಲೆಯನ್ನು ಉತ್ತಮ ಪ್ರವಾಸಿ ಜಿಲ್ಲೆಯಾಗಿಸಿ ಹೆಚ್ಚಿನ ಉದ್ಯೋಗವಕಾಶ ಸೃಷ್ಟಿಗೆ ಪ್ರಯತ್ನಿಸಬೇಕು ಎಂದು ಸಲಹೆ ನೀಡಿದರು

ಭಾರತೀಯ ಜನತಾ ಪಾರ್ಟಿಗೆ ತಕ್ಷಣ ಬಹುಮತ ಸಾಬೀತುಪಡಿಸುವಂತೆ ಸೂಚನೆ ನೀಡಬೇಕು ಎನ್ನುವ ಎನ್ಸಿಪಿ ಶಿವಸೇನಾ ಕಾಂಗ್ರೆಸ್ ಪರ ವಕೀಲರ ಮನವಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಪರ ವಕೀಲ ಮುಕುಲ್ ರೋಹಟಗಿ ರಾಜ್ಞದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿದೆ ಬಹುಮತ ಸಾಬೀತಿಗೆ ತರಾತುರಿ ಆದೇಶ ಬೇಡ ಹಿರಿಯ ಸದಸ್ಯರೊಬ್ಬರು ಹಂಗಾಮಿ ಸ್ವೀಕರ್ ಆಗಬೇಕಿದೆ ಬಳಕ ಶಾಸಕರ ಪ್ರಮಾಣವಚನ ನಡೆಯಬೇಕು ಆ ಬಳಕ ಬಹುಮತದ ವಿಷಯ ಅದಕ್ಕೆ ಕಾಲಾವಕಾಶ ಅಗತ್ಯ ಎಂದು ಪ್ರತಿವಾದ ಮಂಡಿಸಿದರು ಉಭಯ ಪಕ್ಷಗಳ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎನ್